ಕ್ರೀಡೆದಕ್ಷಿಣ ಕೊರಿಯಾದಲ್ಲಿ ನಡೆಯುತ್ತಿರುವ ಅಂತಾರಾಷ್ವೀಯ ಶೂಟಿಂಗ್ ಕ್ರೀಡಾ ಒಕ್ಕೂಟ ವಿಶ್ವ ಪಂದ್ಯಾವಳಿಯಲ್ಲಿ

ದೆಹಲಿಯಲ್ಲಿಂದು ನೇಪಾಳದ ಮಾಜಿ ಪ್ರಧಾನಿ ನೇಪಾಳದ ಕಮ್ಖುನಿಸ್ಟ್ ಪಕ್ಷದ ಸಹ ಅಧ್ಯಕ್ಷ ಪುಷ್ವಕಮಲ್ ದಯಾಳ್ ಪ್ರಚಂಡ ಅವರೊಂದಿಗೆ ಸಮಾಲೋಚನೆ ನಡೆಸಿದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ವಿಷಯ ಪ್ರತಿಪಾದಿಸಿದರು ಎಂದು ಪ್ರಚಂಡ ನಂತರ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದರು

ಎರಡು ದಿನಗಳ ಕಾಲ ನಡೆಯುವ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಜಂಟಿಯಾಗಿ ಚಾಲನೆ ನೀಡಿದರು ಹಿರಿಯ ಮುಖಂಡ ಎಲ್

ಅಡ್ನಾಣಿ ಕೇಂದ್ರ ಸಚಿವರಾದ ಅರುಣ್ ಜೀಟ್ಟ ರಾಜನಾಥಸಿಂಗ್ ಸುಷ್ನಾಶ್ವರಾಜ್ ನಿತಿನ್ ಗಡ್ಡರಿ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಕಾರ್ಯಕಾರಿಣಿಯಲ್ಲಿ ಉಪಸ್ಸಿತರಿದ್ದರು

ರಾಷ್ಸೀಯ ಕಾರ್ಯಕಾರಿಣಿಯ ಸಮಾರೋಪ ಸಮಾರಂಭದಲ್ಲಿ ನಾಳೆ ಪ್ರಧಾನಮಂತ್ರಿಯವರು ಭಾಷಣ ಮಾಡಲಿದ್ದಾರೆ

ಅವರು ದೆಪಲಿಯಲ್ಲಿಂದು ವಿಶ್ವ ಚಲನತೀಲತೆ ಶೃಂಗಸಭೆಯಲ್ಲಿ ಸುಸ್ಟಿರ ಚಲನತೀಲತೆ ಕುರಿತು ಸಮ್ಮೇಳನದಲ್ಲಿ ಮಾತನಾಡಿ ಜನಸಾಮಾನ್ಯರಿಗೆ ಕೈಗೆಟಕುವ ದರದಲ್ಲಿ ಶುದ್ದ ಹಸಿರು ಇಂಧನ ಲಭ್ಯವಾಗುವಂತೆ ಮಾಡುವುದು ಕೇಂದ್ರ ಸರ್ಕಾರದ ಪ್ರಮುಖ ಗುರಿಯಾಗಿದೆ ಎಂದರು ಸಮೂಪ ಸಾಗಣೆಯಲ್ಲಿ ಮಾಲಿನ್ಯ ತಡೆದು ಉತ್ತಮ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸುವುದರ ಜೊತೆಗೆ ಶುದ್ದ ಇಂಧನ ಬಳಕೆಗೆ ಪ್ರೋತ್ಸಾಹಿಸುವುದು ಇಲಾಖೆಯ ಹಲವು ಕಾರ್ಯ ಯೋಜನೆಯನ್ನು ಸಿದ್ದಪಡಿಸಿದೆ ಎಂದು ಅವರು ಹೇಳಿದರು ದೆಹಲಿ ಮೆಟ್ರೋ ಸೇವೆ ಅತ್ಯಧ್ವುತವಾಗಿದ್ದು ಯುವಕರಿಗೆ ಮತ್ತು ವಿವಿಧ ತ್ರೇಣಿಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ಈ ಸೇವೆಯಿಂದ ಜನರಿಗೆ ತ್ವರಿತಗತಿಯಲ್ಲಿ ಪ್ರಯಾಣ ಮಾಡುವುದರ ಜೊತೆಗೆ ಪ್ರಯಾಣದ ಪ್ರಯಾಸವು ಕಡಿಮೆಯಾಗಲಿದೆ ಎಂದರು

ಇದನ್ನು ಕಡಿಮೆ ಮಾಡಿ ಶುದ್ದ ಮತ್ತು ಹಸಿರು ಇಂಧನ ಬಳಕೆ ಮಾಡುವುದರಿಂದ ಆಮದು ಪ್ರಮಾಣವನ್ನು ಕಡಿತ ಮಾಡುವುದು ಇಲಾಖೆಯ ಪ್ರಮುಖ ಗುರಿಯಾಗಿದೆ ಇಂಗಾಲ ಬಳಕೆ ಕಡಿಮೆ ಮಾಡುವುದರಿಂದ ಮಾಲಿನ್ಯ ಪ್ರಮಾಣ ನಿಯಂತ್ರಣಕ್ಕೆ ತರಲು ಸಾಧ್ಯವಾಗುತ್ತದೆ ಎಂದರು

ಅವರು ಇಂದು ಈಶಾನ್ನ ರಾಜ್ಯಗಳ ವಿದ್ಲಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಭಾಗದ ಅಭಿವೃದ್ದಿಗೆ ಒತ್ತು ನೀಡುವ ಸಂಬಂಧ ಹಲವು ಕ್ರಿಯಾ ಯೋಜನೆಗಳನ್ನು ಸಿದ್ಧಪಡಿಸಿದ್ದಾರೆ ಎಂದರು

ರಾಷ್ಷಪತಿ ರಾಮನಾಥ ಕೋವಿಂದ್ ಅವರು ಪೆರುಗ್ವೆ ಹೊರವಲಯದಲ್ಲಿರುವ ಎಲಿ ಬಿಮಾಲ್ಟೆನ್ಸ್ ಇಂಟರ್ನ್ನಾಷನಲ್ ಲೇಸರ್ ಸಂಶೋಧನಾ ಸಂಸ್ನೆಗೆ ಭೇಟಿ ನೀಡಿದರು ನಂತರ ಅವರು ಅಲ್ಲಿನ ಜಕ್ ಗಣರಾಜ್ಯದ ಚಾರ್ಲ್ವ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನುದ್ಲೇತಿಸಿ ಮಾತನಾಡಿ ವಿವಿಧ ಸ್ತರಗಳಲ್ಲಿ ಸಂಪೂರ್ಣ ಸಹಕಾರ ಪಡೆದು ಅದನ್ನು ಸಧ್ಗಳಕೆ ಮಾಡಿಕೊಂಡಲ್ಲಿ ಪಲವಾರು ಸಮಸ್ಗೆಗಳಿಗೆ ಪರಿಹಾರ ದೊರೆಯಲಿದೆ ಎಂದು ಪ್ರತಿಪಾದಿಸಿದರು ಪ್ರೇನ್ನಲ್ಲಿಂದು ರಾಷ್ಷಪತಿಯವರು ಯೋಗ ಶಿಕ್ಷಣದ ಕುರಿತು ಮಾತನಾಡಿ ಉತ್ತಮ ಆರೋಗ್ಯಕ್ಷೆ ಯೋಗ ಶಿಕ್ಷಣ ಅತ್ನುತ್ತಮವಾಗಿದ್ಲು

ಯೋಗ ಮತ್ತು ಆರ್ಯುವೇದ ವಿಜ್ಞಾನದಲ್ಲಿ ಹಲವು ಸಂಶೋಧನೆಗೆ ಪುರುಗ್ವೆ ದೇಶ ತೀವ್ರ ಆಸಕ್ತಿ ವಹಿಸಿದ್ದು ಆ ದೇಶಕ್ಕೆ ಅಗತ್ಯ ಸಹಕಾರವನ್ನು ಭಾರತ ನೀಡಲಿದೆ ಎಂದರು ಭಾರತೀಯ ಸಂಸ್ಟತಿ ಮತ್ತು ನಾಗರೀಕತೆಗೆ ಹಲವಾರು ವೈಶಿಷ್ಟಗಳದ್ದು ಅವುಗಳು ವಿಶ್ವದ ಹಲವು ದೇಶಗಳಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿವೆ ಎಂದು ರಾಷ್ಟಪತಿಯವರು ಹೇಳಿದರು

ಮೂರು ದೇಶಗಳ ಪ್ರವಾಸದ ಕೊನೆಯ ಚರಣವಾದ ಸ್ಪೆಪ್ರಸ್ನಲ್ಲಿ ರಾಷ್ಲಪತಿ ರಾಮನಾಥ ಕೋವಿಂದ ಅವರು ಹಲವು ರಾಜಕೀಯ ಮತ್ತು ಐತಿಹಾಸಿಕ ಚರ್ಚೆ ನಡೆಸಿದರು ಎಂದು ವಿದೇಶಾಂಗ ಇಲಾಖೆಯ ವಕ್ತಾರ ರುಚಿ ಫನಶ್ಲಾಮ್ ತಿಳಿಸಿದರು ರಾಷ್ಷಪತಿಯವರ ಪ್ರವಾಸ ಸಂದರ್ಭದಲ್ಲಿ ಇಂಧನ ಪರಿಸರ ಪ್ರವಾಸೋದ್ಯಮ ವ್ಯಾಪಾರ ಬಂಡವಾಳ ಹೂಡಿಕೆ ರಕ್ಷಣಾ ಉತ್ತನ್ನಗಳ ಒಪ್ಪಂದ ಕುರಿತಂತೆ ಹಲವು ವಿಷಯಗಳ ಒಡಂಬಡಿಕೆಗೆ ಅಂಕಿತ ಹಾಕಿದರು

ಈ ಮೂಲಕ ವೈಮಾನಿಕ ಪ್ರದರ್ಶನವನ್ನು ಬೇರೆ ಕಡೆಗೆ ಸ್ವಳಾಂತರಿಸಲಾಗುತ್ತದೆ ಎಂಬ ಊಹಾಹೋಹಗಳಿಗೆ ತೆರೆ ಎಳೆಯಲಾಗಿದೆ ವೈಮಾನಿಕ ಪ್ರದರ್ಶನದ ಜತೆಗೆ ರಕ್ಷಣಾ ಕೈಗಾರಿಕಾ ಉತ್ಪನ್ನಗಳ ಪ್ರದರ್ಶನ ಸಹ ನಡೆಯಲಿದೆ

ವ್ಯೆಮಾನಿಕ ಕ್ಷೇತ್ರದ ಅಭ್ಯುದಯ ಕುರಿತ ಚರ್ಚೆ ಮತ್ತು ಮಾಹಿತಿ ವಿನಿಮಯಕ್ಷೆ ಇದು ಪ್ರಮುಖ ವೇದಿಕೆಯಾಗಲಿದ್ದು ಕೇಂದ್ರ ಸರ್ಕಾರದ ಮಹತ್ನಾಕಾಂಕ್ವೆಯ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು ಈ ಪ್ರದರ್ಶನ ಸಹಕಾರಿಯಾಗಲಿದೆ

ಅಮೆರಿಕದ ಮುಕ್ತ ಟೆನಿಸ್ ಪಂದ್ಯಾವಳಿಯಲ್ಲಿ ಮಹಿಳೆಯರ ಸಿಂಗಲ್ಲ್ ಫೈನಲ್ಲ್ ಪಂದ್ಯಾವಳಿಯಲ್ಲಿ ಜಪಾನ್ನ ನವೋಮಿ ಒಸಾಕಾ ಹಾಗೂ ಅಮೆರಿಕದ ಸರೇನಾ ವಿಲಿಯಮ್ಸ್ ನಡುವೆ ಪಂದ್ಯ ನಡೆಯಲಿದೆ